ಬುಂದೇಲ್ ಖಂಡ್ ಎಕ್ಸ್ಪ್ರೆಸ್ ವೇ ಆ ಭಾಗದ ಜನರ ಬದುಕನ್ನೇ ಬದಲಿಸಿ ಆ ವಲಯದ ಸಂಪೂರ್ಣ ಭಾಗಕ್ಕೆ ಉತ್ತಮ ಸಂಪರ್ಕ ಕಲ್ಪಿಸಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಈ ಯೋಜನೆ ಸಾವಿರಾರು ಉದ್ಯೋಗಾವಕಾಶಗಳನ್ನು ಸೃಷ್ಷಿಸಲಿದೆ ಬೃಹತ್ ನಗರಗಳಿಗೆ ಜನಸಾಮಾನ್ವರಿಗೆ ಸಂಪರ್ಕ ಕಲ್ಪಿಸಲಿದೆ ಎಂದು ಅವರು ಹೇಳಿದರು ಈ ಎಕ್ಸ್ಪ್ರೆಸ್ ವೇ ಚಿತ್ರಕೂಟ ಬಾಂಡಾ ಹಮೀರ್ಮರ ಹಾಗೂ ಜಲೌನ್ ಜಿಲ್ಲೆಗಳ ಮೂಲಕ ಹಾದು ಹೋಗಲಿದ್ದು ರಾಷ್ಟ ರಾಜಧಾನಿ ಹಾಗೂ ಬುಂದೇಲ್ ಖಂಡ್ ವಲಯದ ನಡುವೆ ಆಗ್ರಾ ಲಕ್ನೋ ಎಕ್ಸೆಪ್ರೆಸ್ ವೇ ಹಾಗೂ ಯಮುನಾ ಎಕ್ಪ್ರೆಸ್ ವೇ ಮೂಲಕ ಸಂಪರ್ಕ ಕಲ್ಲಿಸಲಿದೆ

ಮರ್ಮು ಈ ತಿದ್ದುಪಡಿಯ ಅನುಷ್ಣಾನದಿಂದಾಗಿ ಸ್ಥಳೀಯ ಮಟ್ಟದಲ್ಲಿ ಆಡಳತ ಸ್ಥಿರತೆ ಹೆಚ್ಚುವಲ್ಲದೇ ಅಭಿವೃದ್ಧಿ ಕಾರ್ಯಗಳು ವೇಗ ಪಡೆದುಕೊಳ್ಳಲಿವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಚುನಾಯಿತ ಪ್ರತಿನಿಧಿಗಳ ಸಹಕಾರ ಹಾಗೂ ಪಾಲ್ಗೊಳ್ಳುವಿಕೆಯಿಂದ ಸ್ಥಳೀಯ ಮಟ್ಟದ ಆಡಳಿತವನ್ನು ಬಲಪಡಿಸಬಹುದಾಗಿದೆ ನಗರ ಸ್ವಳೀಯಾಡಳಿತ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಸ್ವಾವಲಂಬಿ ಸಂಸ್ಥೆಗಳಾಗುವ ಮೂಲಕ ತಮ್ಮ ಆದ್ಲತೆಗಳನ್ನು ನಿರ್ಧರಿಸುವಂತಾಗಬೇಕು ಎಂದು ಅವರು ಹೇಳಿದ್ದಾರೆ

ಅಮಿತ್ ಮಾತನಾಡಲಿದ್ದಾರೆ ಅಲ್ಲದೇ ರಾಜ್ಯದಲ್ಲಿ ನಡೆಯುವ ಸ್ನಳೀಯಾಡಳಿತ ಚುನಾವಣೆ ಕುರಿತಂತೆ ಪಕ್ಷದ ಕಾರ್ಯತಂತ್ರದ ಬಗ್ಗೆ ರಾಜ್ಯ ಬಿಜೆಪಿ ಪ್ರಮುಖರೊಂದಿಗೆ ಚರ್ಚಿಸಲಿದ್ದಾರೆ ಎನ್ಎಸ್ಜಿಯ ಹೊಸ ವಿಶೇಷ ಸಂಯೋಜಿತ ಗುಂಪು ಸಂಕೀರ್ಣ ಕೋಲ್ಕೊತಾದ ನ್ಲೂ ಟೌನ್ನಲ್ಲಿದೆ ಈ ಸಂಕೀರ್ಣ ಎನ್ಎಸ್ಜಿ ಕಮಾಂಡೋಗಳು ಮತ್ತು ಅಧಿಕಾರಿಗಳಿಗೆ ತರಬೇತಿ ಶೂಟಂಗ್ ವಲಯ ಮತ್ತು ವಸತಿ ಸೌಲಭ್ಞಗಳ ಮೂಲ ಸೌಕರ್ಯವನ್ನು ಹೊಂದಿದೆ ಕೇಂದ್ರ ಗೃಹ ಸಚಿವರು ಭೇಟ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಕೋಲ್ಕೊತಾ ಮತ್ತು ಸುತ್ತಮುತ್ತಲೂ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ನಾಳೆ ಬಿಲಾಸ್ಪುರದಲ್ಲಿ ಅವರು ಗುರು ಫಾಸಿದಾಸ್ ವಿಶ್ವವಿದ್ದಾಲಯದ ಫಟಕೋತ್ಸ ಭಾಷಣ ಮಾಡಲಿದ್ದಾರೆ

ಸರ್ವರಿಗೂ ಆರೋಗ್ಯ ಬಡತನ ನಿರ್ಮೂಲನೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟನಲ್ಲಿ ದೇಶದ ಯುವಜನತೆ ಚಿಂತನೆ ನಡೆಸಿ ಹೊಸ ಆಲೋಚನೆಗಳೊಂದಿಗೆ ಹೊರ ಹೊಮ್ಬದೇಕಿದೆ ಎಂದರು

ದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗಳ ಬಗ್ಗೆ ಉಲ್ಲೇಖಿಸಿದ ಅವರು ವದಂತಿ ಹರಡುವಿಕೆಯ ವಿರುದ್ದ ಎಚ್ಚರಿಕೆ ನೀಡಿ ಸಾಮಾಜಿಕ ಜಾಲತಾಣವನ್ನು ಜವಾಬ್ದಾರಿಯುತವಾಗಿ ಬಳಸುವಂತೆ ಮನವಿ ಮಾಡಿದರು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಈಶಾನ್ದ ದೆಹಲಿಯಲ್ಲಿ ಹಿಂಸಾತ್ತಕ ಕೃತ್ವಗಳಲ್ಲಿ ತೊಡಗಿರುವವರ ವಿರುದ್ದ ಸ್ವಯಂಪ್ರೇರಿತ ವಿಚಾರಣೆ ಕೈಗೊಂಡಿದ್ದು

ಈ ತಂಡಗಳು ಈಶಾನ್ಯ ಜಿಲ್ಲೆಯ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಭೇಟ ನೀಡಿ ಹಿಂಸಾಚಾರದಲ್ಲಿ ಜೀವ ಕಳೆದುಕೊಂಡವರ ಕುಟುಂಬಗಳು ಮತ್ತು ಗಾಯಗೊಂಡವರೊಂದಿಗೆ ಮಾತುಕತೆ ನಡೆಸಲಿದೆ

ಫಲಾನುಭವಿಗಳು ಸೋಮವಾರದ ನಂತರ ತಮ್ಮ ಖಾತೆಗಳ ಮೂಲಕ ಹಣ ಪಡೆಯಲಿದ್ದಾರೆ

ಶಾಂತಿಯುತ ಹಾಗೂ ಸಮೃದ್ಧ ಭವಿಷ್ಕಕ್ಕಾಗಿ ಆಫ್ರಾನಿಸ್ತಾನದ ಎಲ್ಲಾ ವರ್ಗಗಳ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಭಾರತ ಎಲ್ಲಾ ರೀತಿಯ ಬೆಂಬಲವನ್ನು ಮುಂದುವರಿಸಲಿದೆ ಎಂದು ಅವರು ಹೇಳಿದ್ದಾರೆ

ಈ ಒಪ್ಪಂದ ಆಫ್ರಾನಿಸ್ತಾನದಲ್ಲಿರುವ ಅಮೆರಿಕ ಸೇನೆಯನ್ನು ಹಿಂಪಡೆಯಲು ಪೂರಕವಾಗಿದೆ

ಕೇಂದ್ರ ಮತ್ತು ರಾಜ್ಯಮಟ್ಟದ ಸಂಬಂಧಿಸಿದ ಸಚಿವಾಲಯಗಳ ಸಮನ್ವಯತೆಯೊಂದಿಗೆ ಆಗತ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಕೊರೊನಾ ವೈರಸ್ ಸೋಂಕು ಜಾಗತಿಕವಾಗಿ ವಿಸ್ತಾರಗೊಳ್ಳುತ್ತಿದ್ದು ವಿಶೇಷವಾಗಿ ಇರಾನ್ ಇಟಲಿ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳಲ್ಲೂ ಹರಡಿಕೊಂಡಿದೆ ಹಾಗಾಗಿ ದೇಶದಲ್ಲಿನ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಕುರಿತು ಹೆಚ್ಚಿನ ನಿಗಾ ವಹಿಸುವ ಅಗತ್ವವಿದೆ ಎಂದು ಪ್ರೀತಿ ಸುದನ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ವಿಮಾನ ನಿಲ್ದಾಣಗಳಲ್ಲಿರುವ ಸಾರ್ವಜನಿಕ ಆರೋಗ್ಲ ಅಧಿಕಾರಿಗಳ ಸಂಖ್ಯೆ ಹೆಚ್ಚಿಸಬೇಕು ಹಾಗೂ ಚಿಕ್ಮೋಸ್ಗಳಲ್ಲಿ ಇನ್ನಷ್ಟು ಮುಂಜಾಗ್ರತಾ ತ್ರಮಗಳನ್ನು ಕೈಗೊಳ್ಳಬೇಕೆಂದು ರಾಜ್ಯಗಳಿಗೆ ಪ್ರೀತಿ ಸುದನ್ ಮತ್ತೊಮ್ನ ಸಲಹೆ ನೀಡಿದ್ದಾರೆ